ಆಡಳಿತ ವ್ಯವಸ್ಥೆಯ ಸಮಗ ಸುಧಾರಣೆಗೆ ಇಲಾಖೆಗಳ ಮಟ್ಸದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಲೆಕ್ನ ಪರಿಶೋಧಕರು ಮತ್ತು ನಿಯಂತ್ರಕರು ವಿನೂತನ ವಿಧಾನಗಳನ್ನು ರೂಪಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ

ಭಾರತ ಬಾಂಗ್ಲಾದೇಶ್ ನಡುವೆ ಕೊಲ್ಕ ತ್ತಾದಲ್ಲಿ ಗುಲಾಬಿ ಬಣ್ಣದ ಚೆಂಡಿನೊಂದಿಗೆ ಹಗಲು ರಾತ್ರಿ ಟೆಸ್ಟ್ ಪಂದ್ಯ ಆರಂಭ ಬಾಂಗ್ನಾದೇಶ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ನೆ

ಲೆಕ್ನ ಪರಿಶೋಧಕರು ಮತ್ತು ನಿಯಂತ್ರಕರು ಸಿಎಜಿ ಕೇವಲ ಲೆಕ್ನ ಪತ್ರ ಮತ್ತು ಪ್ರಕ್ರಿಯೆಗಳಿಗೆ ಸೀಮಿತವಾಗದೆ ಉತ್ತಮ ಆದಳಿತ ನೀಡಲು ಪ್ರೇರಕ ಶಕ್ತಿಯಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ತಮ್ಮ ಭಾಷಣಕ್ಕೂ ಮುನ್ನ ಪ್ರಧಾನಮಂತ್ರಿಯವರು ದೆಹಲಿಯ ಸಿಎಜಿ ಕಾರ್ಯಾಲಯದ ಆವರಣದಲ್ಲಿ ಮಹಾತ್ಮಾ ಗಾಂಧಿಯವರ ಪುತ್ತಳಿಯನ್ನು ಅನಾವರಣಗೊಳಿಸಿದರು

ಪ್ರಧಾನಮಂತ್ರಿಗಳ ಅಭಿವ್ವದ್ದಿ ಕಾರ್ಯಕ್ರಮ ಪಿಎಂಡಿಪಿ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಆರಂಭಿಸಲಾಗುತ್ತಿದೆ ಜಮ್ಮು ಕಾಶ್ಟ್ರೀರದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ವಿಭಾಗದ ಹಣಕಾಸು ಆಯುಕ್ತರಾದ ಅಟಲ್ ಧಲ್ಲು ಶ್ರೀನಗರದಲ್ಲಿ ಈ ಮಾಹಿತಿ ನೀಡಿದ್ದಾರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಯೋಜನೆಗಳನ್ನು ಆರಂಭಿಸಲು ನಡೆದಿರುವ ಸಿದ್ದತೆಗಳನ್ನು ಅವರು ಪರಿಶೀಲಿಸಿದರು

ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಜಮ್ಮು ಮತ್ತು ಕಾಶ್ಮೀರ ದೇಶದಲ್ಲೇ ಈ ವರ್ಷ ಈವರೆಗೆ ಅತಿ ಹೆಚ್ಚು ಉದ್ದದ ರಸ್ತೆ ನಿರ್ಮಾಣದ ಗಮನಾರ್ಹ ಸಾಧನೆ ತೋರಿದೆ

ಜಮ್ಮುವಿನ ಆಕಾಶವಾಣಿ ಸುದ್ದಿವಿಭಾಗದೊಂದಿಗೆ ಮಾತನಾಡಿದ ಬಿಎಸ್ಎಫ್ನ ಉಪಪ್ರಧಾನ ನಿರೀಕ್ಷಕ ಐಡಿ ಸಿಂಗ್ ಗಡಿ ಜಿಲ್ಲೆಗಳ ಯುವಕರು ನೇಮಕಾತಿ ರ್ನಾಲಿಯಲ್ಲಿ ಭಾಗವಹಿಸಲು ಅತ್ಯಂತ ಉತ್ಪುಕತೆ ತೋರುತ್ತಿದ್ದಾರೆ

ಹೊಸ ಭೂ ನೀತಿ ಬಿಡುಗಡೆ ಮಾಡಿ ಮಾತನಾದಿದ ಮುಖ್ಯಮಂತ್ರಿ ಸ್ಥಳೀಯ ಜನರ ಹಿತಾಸಕ್ತಿ ರಕ್ಷಣೆಗೆ ನೀತಿಯಲ್ಲಿ ಹೆಚ್ಚಿನ ಒತ್ತು ನೀಡಲಾಗಿದೆ ಮತ್ತು ಭೂ ಹಂಚಿಕೆ ಕುರಿತ ಎಲ್ಲಾ ಗೊಂದಲಗಳು ನಿವಾರಣೆಯಾಗಲಿವೆ ಎಂದು ಹೇಳಿದರು ದೇಶದಲ್ಲಿ ವಾಯು ಮಾಲಿನ್ಯ ಪ್ರಮಾಣ ತಡೆಗೆ ನಗರ ಅರಣ್ಯೀಕರಣ ಶಾಲಾ ನರ್ಸರಿ ಮತ್ತು ಸಾರ್ವಜನಿಕ ಸಹಭಾಗಿತ್ವ ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವ್ಡೇಕರ್ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿ ಅವರು ದೆಹಲಿ ಮತ್ತಿತರ ಸುತ್ತಮುತ್ತಲಿನ ನಗರಗಳಲ್ಲಿ ವಾಯು ಮಾಲಿನ್ಯ ಪ್ರಮಾಣ ಅಪಾಯದ ಮಟ್ಟ ಮೀರಿರುವ ಕುರಿತು ಸಲ್ಲಿಸಿದ್ದ ನಿಲುವಳಿ ಸೂಚನೆಗೆ ಉತ್ತರಿಸಿದರು ವಾಯುಮಾಲಿನ್ಯ ಪ್ರಮಾಣ ನಿಯಂತ್ರಣಕ್ಕೆ ಸಾಮೂಹಿಕ ಪ್ರಯತ್ನ ಅಗತ್ಯವಿದೆ ಎಂದ ಸಚಿವರು ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಯನ್ನು ನಿಯಂತ್ರಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು

ಇದನ್ನು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು ಹಾಗೂ ಆಕಾಶವಾಣಿಯ ನ್ಯೂಸ್ ವೆಬ್ಸೈಟ್ ತಿತಿತಿ

ಪಿಎಂಒ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಆಕಾಶವಾಣಿ ಮತ್ತು ದೂರದರ್ಶನದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಿರುತ್ತದೆ ಹಿಂದಿ ಭಾಷಣದ ನಂತರ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮವನ್ನು ಆಕಾಶವಾಣಿ ಬಿತ್ತರಿಸಲಿದೆ

ಅಕಾಲಿಕ ಮಳೆಯಿಂದ ಮಹಾರಾಷ್ಟ್ ದಲ್ಲಿ ಆಗಿರುವ ಬೆಳೆ ಹಾನಿ ಕುರಿತು ಇಂದಿನಿಂದ ಮೂರು ದಿನಗಳ ಕಾಲ ಕೇಂದ್ರ ತಂಡ ಪರಿಶೀಲನೆ ನಡೆಸಲಿದೆ ಕ್ಬಡಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ನಿರ್ದೇಶಕ ಡಾ

ಸಿಂಗ್ ನೇತೃತ್ವದ ತಂಡ ವಿದರ್ಭ ಪ್ರಾಂತ್ಯದ ಅಮರಾವತಿ ಮತ್ತು ನಾಗ್ಸುರ ವಲಯದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಲಿದೆ

ಶಿವಸೇನೆಯ ಮುಖ್ಯಸ್ಥ ಉದ್ದವ್ ಠಾಕ್ರೆ ಮತ್ತು ಅವರ ಪುತ್ರ ಆದಿತ್ಯ ಠಾಕ್ರೆ ಮುಂಬೈನಲ್ಲಿ ಕಳೆದ ರಾತ್ರಿ ಎನ್ಸಿಪಿ ಮುಖ್ಯಸ್ಥ ಶರದ್ಪವಾರ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದರು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ನಾಗ್ಪುರದಲ್ಲಿಂದು ಆಗ್ರೊ ವಿಷನ್ ಎಂಬ ಕೃಷಿ ಆಧಾರಿತ ವಸ್ತು ಪ್ರದರ್ಶನವನ್ನು ಉದ್ವಾಟಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಸಹ ಭಾಗವಹಿಸುತ್ತಾರೆ ವಿದರ್ಭ ವಲಯದ ರೈತರ ಅಗತ್ಯಗಳನ್ನು ಗಮನದಲ್ಲಿಟ್ಟಿಕೊಂಡು ಈ ಪ್ರದರ್ಶನವನ್ನು ಆಯೋಜಿಸಲಾಗಿದೆ

ಉತ್ತರ ಪ್ರದೇಶದಲ್ಲಿ ಬೆಳೆ ತ್ಯಾಜ್ಯವನ್ನು ಸುದುವ ರೈತರ ವಿರುದ್ಧ ಸರ್ಕಾರ ಕ್ರಮ ಜರುಗಿಸುತ್ತಿದ್ದು ಒಂದು ನೂರಕ್ಕೂ ಹೆಚ್ಚು ರೈತರನ್ನು ಬಂಧಿಸಿದೆ ಈ ಮಧ್ಯೆ ಪಿಲಿಭಿಟ್ ಜಿಲ್ಲಾ ಆದಳಿತ ವೈಶಿಷ್ನ್ನ ಪೂರ್ಣ ಪ್ರಯತ್ನವೊಂದನ್ನು ನಡೆಸಿದ್ದು ಕಡಿಮೆ ವೆಚ್ಚದಲ್ಲಿ ಬೆಳೆ ತ್ಯಾಜ್ಯವನ್ನು ಗೊಬ್ಬ ರವಾಗಿ ಪರಿವರ್ತಿಸುವ ಕ್ಯಾಪ್ಸೂಲನ್ನು ರೈತರಿಗೆ ವಿತರಿಸಲು ನಿರ್ಧರಿಸಿದೆ

ಆಸ್ಕರ್ ಪುನರಾವಲೋಕನ ಎಂದು ಸೂಕ್ತ ರೀತಿಯಲ್ಲಿ ಈ ವಿಭಾಗವನ್ನು ಹೆಸರಿಸಲಾಗಿದೆ

ಭಾರತ ಮತ್ತು ಬಾಂಗ್ಲಾದೇಶ ಕ್ರಿಕೆಟ್ ತಂಡಗಳ ನಡುವೆ ಕೊಲ್ಕ ತ್ತಾದ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಹಗಲು ರಾತ್ರಿ ಟೆಸ್ಟ್ ಪಂದ್ಯ ಆರಂಭವಾಗಿದೆ ಎರಡು ಉಭಯ ತಂಡಗಳಿಗೆ ಇದು ಚೊಚ್ಚಲ ಹಗಲು ರಾತ್ರಿ ಪಂದ್ಯವಾಗಿದ್ದು ಗುಲಾಬಿ ಬಣ್ಣದ ಚೆಂಡನ್ನು ಬಳಸುತ್ತಿರುವುದು ಮತ್ತೊಂದು ವಿಶೇಷ ಈ ಐತಿಹಾಸಿಕ ಪಂದ್ಯಾರಂಭದ ವೀಕ್ಷಣೆಗಾಗಿ ಕ್ರಿಕೆಟ್ ರಂಗದ ದಿಗ್ಗಜ ಆಟಗಾರರು ಸೇರಿದಂತೆ ಹಲವು ಗಣ್ಯರು ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದಾರೆ ಬಾಂಗ್ಲಾದೇಶ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಕಿಕ್ಕಿರಿದು ತುಂಬಿದ್ದಾರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಒಂದು ದಿನದ ಭೇಟಿಗಾಗಿ ಇಂದು ಬೆಳಿಗ್ಗೆ ಕೊಲ್ಕತ್ತಾಗೆ ಆಗಮಿಸಿದ್ದು ತಮ್ಮ ತಂಡವನ್ನು ಹುರಿದುಂಬಿಸಲು ಈಗ ಈಡನ್ ಗಾರ್ಡನ್ಸ್ ಕ್ರೀಡಾಂಗಣದಲ್ಲಿ ಉಪಸ್ಥಿತರಿದ್ದಾರೆ ಇಂದಿನಿಂದ ನಡೆಯಲಿರುವ ಈ ವಿಶೇಷ ಪಂದ್ಯಾರಂಭದ ವೀಕ್ಷಣೆಗಾಗಿಯೇ ಭಾರತಕ್ಕಾಗಿ ಆಗಮಿಸಿದ್ದಾರೆ